ಹೆಡ್ ಬಿಜೆಪಿ ರಾಜ್ಲಗಳ ಮುಖ್ಯಮಂತ್ರಿಗಳ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ

ಬಿಜೆಪಿಯ ಮುಖ್ಯ ಕಜೇರಿಯಲ್ಲಿ ಈ ಸಮಾವೇತ ನಡೆಯಲಿದೆ ಕೇಂದ್ರ ಸರಕಾರ ರಾಜ್ಯಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಹೊಸ ಯೋಜನೆಗಳ ಅನುಷ್ಯಾನ ಕುರಿತಂತೆ ಸಮಾವೇಶದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಮೂರು ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆ ಮತ್ತು ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯುತ್ತಿರುವುದು ಭಾರಿ ಮಪತ್ವ ಪಡೆದುಕೊಂಡಿದೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಉತ್ತಮ ಆಡಳಿತ ಮತ್ತು ಬಡವರು ಹಿಂದುಳಿದ ವರ್ಗದ ತ್ರೇಯೋಭಿವೃದ್ಧಿಗೆ ಕೈಗೊಳ್ಳಲಾಗಿರುವ ನೀತಿ ನಿಯಮಗಳ ಚರ್ಚೆ ನಡೆಸುವುದು ಪ್ರಮುಖ ಅಜೆಂಡಾ ಆಗಿದೆ

ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿರುವ ಉಪ ಮುಖ್ಯಮಂತ್ರಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ

ಜತೆಗೆ ಫ್ಲೈಯಿಂಗ್ ವಲಯವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಕೆಂಪು ವಲಯದಲ್ಲಿ ಅವಕಾಶ ನಿರಾಕರಿಸಲಾಗಿದೆ ಪಳದಿ ವಲಯದಲ್ಲಿ ಸೀಮಿತ ಬಳಕೆ ಹಾಗೂ ಹಸಿರು ಇರುವ ವಲಯದಲ್ಲಿ ಡ್ರೋನ್ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕಣಿವೆ ರಾಜ್ಯ ಜಮ್ಮ ಕಾಶ್ಮೀರದಲ್ಲಿ ಯುವಕರು ಉಗ್ರ ಸಂಘಟನೆಗಳಿಗೆ ಸೇರುತ್ತಿರುವ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎಂದು ಮುಖ್ಯ ಮೊಲೀಸ್ ವರಿಷ್ಠಾಧಿಕಾರಿ ಎಸ್

ವೇಡ್ ತಿಳಿಸಿದ್ದಾರೆ ಇದು ಯುವ ಸಮುದಾಯದ ಜತೆ ಮೊಲೀಸ್ ಇಲಾಖೆ ಕೈ ಜೋಡಿಸಿರುವ ಪ್ರಯತ್ನದ ಫಲವಾಗಿದೆ ಎಂದು ಅವರು ಹೇಳಿದ್ದಾರೆ ಅಲ್ಲದೇ ಜಮ್ಮ ಕಾಶ್ಮೀರದಲ್ಲಿ ಭದ್ರತೆಗೂ ಹೆಚ್ಚು ಒತ್ತು ನೀಡಲಾಗಿದೆ ಉಗ್ರ ಸಂಘಟನೆಗಳಿಗೆ ಯುವಕರು ಸೇರಿದಂತೆ ಪಲವಾರು ಕ್ರಮ ಕೈಗೊಳ್ಳಲಾಗಿದೆ ಇತ್ತೀಚೆಗೆ ನಾಲ್ಕು ಕುಟುಂಬಗಳ ಸದಸ್ಕರನ್ನು ರಕ್ಷಿಸಲಾಗಿದೆ ಎಂದು ಅವರು ತಿಳಿಸಿದರು ಈ ನಡುವೆ ಜಮ್ಮ ಕಾಶ್ಮೀರದ ವುಷು ಆಟಗಾರ ಜಮ್ಮ ಕಾಶ್ಮೀರದ ಸೂರ್ಯ ಭಾನು ಪ್ರತಾಸ್ ಸಿಂಗ್ ಏಷ್ಕನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದು ಸಾಧನೆ ಮಾಡಿರುವುದಕ್ಕೆ ಮೊಲೀಸ್ ವರಿಷ್ಠಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಕೇಂದ್ರ ಸರಕಾರದ ನೂತನ ಕಾಳಧನ ಸಕ್ರಮ ನಿಯಂತ್ರಣ ಕಾಯಿದೆ ಪ್ರಕಾರ ಮಲ್ಯರನ್ನು ಪಲಾಯನ ಮಾಡಿರುವ ಆರ್ಥಿಕ ಅಪರಾಧಿ ಎಂದು ಘೋಷಿಸುವ ಸಂಬಂಧ ವಿಚಾರಣೆ ನಡೆಯಲಿದೆ

ವಿಜಯ್ ಮಲ್ಲ ವಿರುದ್ದ ಜಾರಿ ನಿರ್ದೇಶನಾಲಯ ಎರಡು ಪ್ರಕರಣ ದಾಖಲಿಸಿದೆ ಹೆಡ್ ಹಿಂದೂ ಮಹಾಸಾಗರ ಆರ್ಥಿಕವಾಗಿಯೂ ಸಾಕಷ್ಟು ಮಹತ್ವಪಡೆದುಕೊಂಡಿದೆ ಈ ನಿಟ್ಟನಲ್ಲಿ ಭಾರತದ ವಿದೇಶಾಂಗ ನೀತಿಯೂ ಈ ಪ್ರದೇಶದ ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ಸುಸ್ಥಿರತೆ ಆದ್ಯತೆ ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ತಿಳಿಸಿದ್ದಾರೆ

ಹಿಂದೂ ಮಹಾಸಾಗರ ಪ್ರದೇಶ ಜಾಗತಿಕ ಮಟ್ಟದಲ್ಲಿಯೂ ಅತಿ ಹೆಚ್ಚು ವಹಿವಾಟು ನಡೆಸುವ ಪ್ರಮುಖ ಜಲ ಮಾರ್ಗವಾಗಿದೆ ಈ ನಿಟ್ಟಿನಲ್ಲಿ ತೀರ ರಕ್ಷಣೆಗೆ ಒತ್ತು ನೀಡಬೇಕಾದ ಅಗತ್ಯವಿದೆ ಅಲ್ಲದೇ ಈ ಮಾರ್ಗದಲ್ಲಿ ಹೆಚ್ಚು ಭದ್ರತೆ ಒದಗಿಸುವ ಜವಾಬ್ದಾರಿಯೂ ಇದೆ ಎಂದು ಸಚಿವರು ತಿಳಿಸಿದರು ಹಿಂದೂ ಮಹಾಸಾಗರದಲ್ಲಿ ಚೀನಾ ಕಾಲಿಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಈ ಹೇಳಿಕೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ

ಸುಷ್ಮಾ ಸ್ವರಾಜ್ ಅವರ ಮೊದಲ ಕಾಂಬೋಡಿಯಾ ಭೇಟಿ ಇದಾಗಿದೆ

ಇದು ಕೇವಲ ನ್ಯಾಯಾಂಗದ ಮೇಲೆ ನಡೆಸಿದ ದಾಳಿಯಲ್ಲ ದೇಶದ ವಿರುದ್ದ ಸಾರಿದ ಸಮರ ಎಂದು ತೀರ್ಖಿನಲ್ಲಿ ತಿಳಿಸಲಾಗಿದೆ

ವಾರಾಣಸಿ ಫರೀದಾಬಾದ್ನಲ್ಲಿ ಪಲವಾರು ಮಂದಿ ಮೃತಪಟ್ಟದ್ದರು ಲಖನೌನಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ

ಜಾವೆಲಿನ್ ಪಟು ನೀರಜ್ ಛೋಪ್ರಾ ಚಿನ್ನದ ಪದಕ ಗೆದ್ದು ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಇದರೊಂದಿಗೆ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಗೌರವಕ್ಕೂ ಪಾತ್ರರಾಗಿದ್ದಾರೆ

ಬ್ದಾಡ್ಮಿಂಟನ್ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಖ್ಯಾತ ಆಟಗಾರ್ತಿ ಪಿ ವಿ ಸಿಂಧು ಫೈನಲ್ ಪ್ರವೇಶಿಸಿದ್ದು ಭಾರತಕ್ಕೆ ಮತ್ತೊಂದು ಪದಕ ಖಚಿತಪಡಿಸಿದ್ದಾರೆ

ಮಹಿಳೆಯರ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ನಲ್ಲಿ ಕೈವಾನ್ನ ಕೈ ತ್ಲುಯಿಂಗ್ ವಿರುದ್ಧ ಸೋತರೂ ಭಾರತದ ಬ್ಯಾಡ್ಮಿಂಟನ್ ತಾರೆ ಸೈನಾ ಸೆಹ್ವಾಲ್ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ

ಅಷ್ಟೇ ಅಲ್ಲದೆ ಏಷ್ಕನ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ವಿಭಾಗದಲ್ಲಿ ದೇಶಕ್ಕೆ ಮೊದಲ ಪದಕ ತಂದ ಹೆಗ್ಗಳಿಕೆಯೂ ಅವರದ್ದಾಗಿದೆ ಈ ನಡುವೆ ಭಾರತ ಮತ್ತೊಂದು ಸಾಧನೆ ಮಾಡಿದೆ

ಅಂದಿನಿಂದ ಇಂದಿನವರೆಗೂ ಈ ವಿಭಾಗದಲ್ಲಿ ಭಾರತ ಪದಕ ಗೆದ್ದಿರಲಿಲ್ಲ ಆದರೆ ಈ ಬಾರಿ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಭಾರತ ಪುರುಷರ ತಂಡ ಸೆಮಿಫೈನಲ್ಗೆ ಪ್ರವೇಶಿಸಿ ಪದಕ ಖಚಿತಪಡಿಸಿಕೊಂಡಿದೆ